ಉತ್ತರ ಕರ್ನಾಟಕದ ಹೆಚ್ಚಿನ ತಾಲೆಗಳು ತಿಥಿಲಗೊಂಡ ವಿಚಾರವನ್ನು ಸಚಿವರ ಸಭೆಯಲ್ಲಿ ಚರ್ಚಿಸಲಾಗುವುದು ಸಭಾಪತಿ ಬಸವರಾಜ ಹೊರಟ್ಟ

ಪರಮೇಶ್ವರ್ ತಿಳಿಸಿದ್ದಾರೆ

ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾವೇರಿ ವಿಚಾರ ಕುರಿತಂತೆ ದೆಪಲಿಯಲ್ಲಿ ಸಂಸದರ ಸಭೆ ಕರೆಯಲಾಗಿದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ

ಫೆಶಿವಕುಮಾರ್ ಕೂಡ ದೆಹಲಿಗೆ ಆಗಮಿಸುತ್ತಿದ್ದಾರೆ ಈ ವೇಳೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಸಂಮಟ ವಿಸ್ತರಣೆ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು ಮುಂಬರುವ ಲೋಕಸಭಾ ಚುನಾವಣೆಯನ್ನು ಸಾಮೂಹಿಕ ನಾಯಕತ್ವದಡಿ ಎದುರಿಸಲಾಗುವುದು ಈ ಕುರಿತಂತೆ ಯಾವುದೇ ಗೊಂದಲ ಬೇಡ ಎಂದು ತಿಳಿಸಿದರು ಇನ್ನು ವಾರದೊಳಗೆ ಎಲ್ಲಾ ಪೌರಕಾರ್ಮಿಕರ ವೇತನವನ್ನು ಪಾವತಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು ಮುಖ್ಚಮಂತ್ರಿ ಹೆಚ್

ಕುಮಾರಸ್ವಾಮಿ ಯಾವುದೇ ಪರಿಸ್ಟಿತಿಯನ್ನು ಸಮರ್ಥವಾಗಿ ಎದುರಿಸಬೇಕು ಎಂದು ಲೋಕಸಭೆಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಿವಿಮಾತು ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಕಣ್ಣೇರು ಹಾಕಿದರೆ ಜನತೆಗೆ ಉತ್ತಮ ರೀತಿಯ ಸಂದೇಶ ರವಾನೆಯಾಗುವುದಿಲ್ಲ ಜ್ಯಾತ್ಕಾತೀತ ಶಕ್ತಿಗಳು ಒಗ್ಗೂಡಿ ತಮಗೆ ಬೆಂಬಲ ಸೂಚಿಸಿದ್ದು ಅವರ ವಿಶ್ವಾಸ ಹುಸಿಗೊಳಿಸಬಾರದು ಯಾವುದೇ ಸಮಸ್ಕೆಯನ್ನು ಧೈರ್ಯವಾಗಿ ಎದುರಿಸುವ ಮೂಲಕ ರಾಜ್ಯದ ಜನರ ಹಿತಾಸಕಿಗಳನ್ನು ಕಾಯ್ದುಕೊಳ್ಳಬೇಕೆಂದು ಹೇಳಿದರು

ರೇವಣ್ಣ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲ್ ಕೆಂಮಹೊಳೆ ಬಳಿ ಇಂದು ಉದ್ವಾಟಿಸಿದರು ಶಿರಾಡಿಫಾಟ್ ರಸ್ತೆಯ ಎರಡನೇ ಪಂತದ ಕಾಂಕಿಟೀಕರಣ ಕಾಮಗಾರಿ ಬಹುಭಾಗ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತಿದೆ

ಈ ಕುರಿತು ಸಚಿವರ ಸಭೆ ಕರೆದು ಚರ್ಚಿಸುವುದಾಗಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟೆ ತಿಳಿಸಿದ್ದಾರೆ ಗದಗ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರುಶಾಲಾ ಕಟ್ಟಡಗಳ ದುರಸ್ತಿಗಾಗಿ ಶೀಘದಲ್ಲೆ ತ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು

ಕನ್ನಡ ಸಾಹಿತ್ಯ ಲೋಕಕ್ಕೆ ಸುಮಧುರ ಭಾವಗೀತೆಗಳ ಕೊಡುಗೆ ನೀಡಿದ ಹೆಸರಾಂತ ಕವಿ ಎಂ

ವ್ಯಾಸರಾವ್ ಇನ್ನಿಲ ವಿಶೇಷವಾಗಿ ಅನೇಕ ಭಾವಗೀತೆಗಳು ಚಲನಚಿತ್ರದ ಗೀತೆಗಳನ್ನು ರಚಿಸಿ ಚಿತ್ರಪ್ರೇಮಿಗಳ ಮನಸ್ಸಿನಲ್ಲಿ ನೆಲೆಸಿದ್ದರು ಇವರ ನಿಧನಕ್ಕೆ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಬಿಜೆಪಿ ರಾಜ್ತಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತ್ಕುಮಾರ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ

ಈ ಕುರಿತಂತೆ ಮಂಡ್ಕದಲ್ಲಿಂದು ರಾಜ್ಯ ರೈತ ಸಂಘ ಮುಖಂಡರಾದ ದರ್ಶನ್ ಮಟ್ಟಣ್ಣಯ್ಕ ನೇತೃತ್ವದಲ್ಲಿ ಸಭೆ ನಡೆಸಿ ಪ್ರತಿಭಟನೆ ಕುರಿತು ಚರ್ಚೆ ನಡೆಸಲಾಯಿತು ಎಲ್ಲಾ ಜೆಡಿಎಸ್ ಶಾಸಕರ ಮನೆ ಮುಂಭಾಗದಲ್ಲಿ ಒಂದು ದಿನದ ಧರಣೆ ನಡೆಸಲು ತೀರ್ಮಾನಿಸಿದ್ದಾರೆ

ಸಾಮರ್ಥ್ಯದ ಆಲಮಟ್ಟೆ ಜಲ ವಿದ್ಯುದಾಗಾರ ಕ್ಕೆ ಯಾವುದೇ ನೀರನ್ನು ಹೊರಬಿಡಲಾಗುತ್ತಿಲ್ಲ

ಮೈಸೂರು ಜಿಲ್ಲೆ ನಂಜನಗೂಡು ತಾಲ್ಲೂಕಿನ ಸುತ್ತೂರಿನಲ್ಲಿ ಕಪಿಲಾ ನದಿ ತುಂಬಿ ಪರಿಯುತ್ತಿದ್ದು ನೀರು ಜಮೀನಿಗೆ ನುಗ್ಗಿ ರೈತನ ಬೆಳೆ ನೀರು ಪಾಲಾಗಿರುವ ಫಟನೆ ನಡೆದಿದೆ

ಮುನ್ನಷ್ಟರಿಕೆ ಕ್ರಮವಾಗಿ ಮೊಲೀಸರನ್ನು ನಿಯೋಜನೆ ಮಾಡಲಾಗಿದೆ

ಕರಾವಳಿಯ ಬಹುತೇಕ ಮತ್ತು ಉತ್ತರ ಒಳನಾಡಿನ ಅನೇಕ ಪ್ರದೇಶಗಳಲ್ಲಿ ಮಳೆಯಗಿದೆ

ಬೆಂಗಳೂರಿನಲ್ಲಿ ಸಾಮಾನ್ಯ ಮೋಡ ಹಗುರ ಮಳೆಯಾಗುವ ಸಾಧ್ಯತೆಯಿದೆ